ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ವೈಜ್ವಾನಿಕ ರೀತಿಯಲ್ಲಿ ರಚನೆಯಾಗಬೇಕು ಎಚ್

ದೇಶದ ರೈತ ಸಮುದಾಯದೊಂದಿಗೆ ನಾಳೆ ಬೆಳಗ್ಗೆ ಶ್ರಧಾನಮಂತ್ರಿ ನರೇಂದ್ರ ಮೋದಿ ನೇರ ಸಂವಾದ ನಾಡಿದ್ದು ಅಂತಾರಾಷ್ಟೀಯ ಯೋಗ ದಿನ ಎಲ್ಲೆಡೆ ಕಾರ್ಯಕ್ರಮಗಳು

ಸರ್ಕಾರ ರೈತರ ಸಾಲಮನ್ನಾ ಬದ್ದತೆಯಿಂದ ಹಿಂದೆ ಸರಿಯುವುದಿಲ್ಲ ಈ ದಿಶೆಯಲ್ಲಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಲಮಂತ್ರಿ ಎಚ್

ಕುಮಾರಸ್ವಾಮಿ ಸ್ಪಷ್ನಪಡಿಸಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಪ್ರೆಸ್ಕ್ಷಬ್ ಆಯೋಜಿಸಿದ್ದ ಮಾಧ್ಯಮ ಸಂವಾದ ಕಾರ್ಯತ್ರಮದಲ್ಲಿ ಮಾತನಾಡಿ ದುಂದು ವೆಚ್ಚ ಕಡಿಮೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಆರ್ಥಿಕ ಸೋರಿಕೆ ತಡೆಯಲು ಸ್ವಲ್ಪ ಸಮಯ ಬೇಕು ಇನ್ನೆರಡು ದಿನಗಳಲ್ಲಿ ಬ್ದಾಂಕ್ ಮುಖ್ಯಸ್ಥರ ಸಭೆ ಕರೆಯಲಾಗುವುದು ಎಂದು ಹೇಳಿದರು ಕೃಷಿ ವಲಯದಲ್ಲಿ ಸರ್ಕಾರ ಮಹತ್ವದ ಬದಲಾವಣಿ ತರಲಿದ್ದು ಕೃಷಿ ಆರ್ಥಿಕತೆಯಲ್ಲಿ ಅಗಾಧ ಸುಧಾರಣೆ ಉಂಟಾಗಲಿದೆ ಹಾಗೂ ರೈತರ ಆರ್ಥಿಕ ಪರಿಸ್ಹಿತಿ ಬಲಿಷ್ಠವಾಗಲಿದೆ ಎಂದು ಅವರು ಹೇಳಿದರು ರಾಜ್ಞದಲ್ಲಿ ಆಡಳತವನ್ನು ಸಾಧ್ಯವಾದಷ್ಟೂ ಬಿಗಿಗೊಳಿಸಲಾಗುವುದು ಭೀಮಾ ತೀರದಲ್ಲಿ ನಡೆಯುತ್ತಿರುವ ಫಟನೆಗಳ ಬಗ್ಗೆ ಸೂಕ್ತ ತನಿಖೆಗೆ ಆದೇಶಿಸಲಾಗಿದೆ ಎಂದು ಅವರು ಹೇಳಿದರು ಗ್ರಾಮವಾಸ್ತವ್ದ ಕಾರ್ಯಕ್ರಮವನ್ನು ಮುಂದುವರೆಸಲು ನಿರ್ಧರಿಸಿದ್ದು ಇದರಿಂದ ಜನರ ಸಮಸ್ಥೆಗಳಿಗೆ ಸ್ವಂದಿಸಲು ಅನುಕೂಲವಾಗುವುದು ಎಂದು ಮುಖ್ಣಮಂತ್ರಿ ಹೇಳದರು ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ರಚನೆ ಕುರಿತಂತೆ ಸುಪ್ರೀಂ ಕೋರ್ಟ್ ನಿರ್ದೇತನಗಳನ್ನು ರಾಜ್ಯ ಸರ್ಕಾರ ಉಲ್ಲಂಘಿಸುವುದಿಲ್ಲ ಆದರೆ ಪ್ರಾಧಿಕಾರವನ್ನು ವೈಚ್ಚಾನಿಕ ರೀತಿಯಲ್ಲಿ ರಚಿಸಬೇಕು ಅಲ್ಲದೇ ಪ್ರಾಧಿಕಾರದ ಹೊಣೆಗಾರಿಕೆಗಳ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ ಮುನ್ನ ಸಂಸತ್ತಿನ ಉಭಯ ಸದನಗಳಲ್ಲಿ ಚರ್ಚೆ ನಡೆಯಬೇಕು ಎಂದು ಮುಖ್ಯಮಂತ್ರಿ ಹೇಳಿದರು ಕೇಂದ್ರ ಸರ್ಕಾರ ಹೊರಡಿಸಿರುವ ಅಧಿಸೂಚನೆಯಲ್ಲಿ ಪ್ರಾಧಿಕಾರಕ್ಷೆ ನೀಡಿರುವ ಅಧಿಕಾರಗಳಲ್ಲಿ ಹಲವಾರು ನ್ಯೂನತೆಗಳವೆ ಎಂದು ಹೇಳರುವ ಕುಮಾರಸ್ವಾಮಿ ನೀರು ಪಂಚಿಕೆ ಒಂದು ಅಂತಾರಾಜ್ಯ ವಿಚಾರವಾಗಿದ್ದು ಈ ಬಗ್ಗೆ ಯಾವುದೇ ನಿರ್ಧಾರ ಕೈಗೊಳ್ಳುವ ಮೊದಲು ಸಂವಿಧಾನ ರೀತ್ಲಾ ಸಂಸತ್ನಲ್ಲಿ ಚರ್ಚೆಯಾಗಬೇಕು ಎಂದು ಹೇಳಿದರು

ಜುಲೈ ಮೊದಲಾರ್ಧದಲ್ಲಿ ರಾಜ್ಯ ಬಜೆಟ್ ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದರು

ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ಮೊದಲ ಬಾರಿಗೆ ದೇಶದ ರೈತ ಸಮುದಾಯದೊಂದಿಗೆ ನಾಳೆ ನೇರ ಸಂವಾದ ನಡೆಸಲಿದ್ದಾರೆ ಎಂದು ಕೇಂದ್ರ ಕೃಷಿ ಸಚಿವ ರಾಧಾ ಮೋಹನ್ ಸಿಂಗ್ ತಿಳಿಸಿದ್ದಾರೆ

ಸಾರ್ವಜನಿಕರು ನರೇಂದ್ರ ಮೋದಿ ಆಪ್ ಮೂಲಕವೂ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಎಂದು ಅವರು ತಿಳಿಸಿದ್ದಾರೆ ರಾಷ್ಷೀಯ ಡಿಜಿಟಲ್ ಗ್ರಂಥಾಲಯವನ್ನು ಮಾನವ ಸಂಪನ್ನೂಲ ಅಭಿವೃದ್ದಿ ಸಚಿವ ಪ್ರಕಾಶ್ ಜಾವಡೇಕರ್ ಇಂದು ಲೋಕಾರ್ಪಣೆ ಮಾಡಿದ್ದಾರೆ ಇದು ದೇಶದ ಎಲ್ಲಾ ಶೈಕ್ಷಣಿಕ ಅಗತ್ತಗಳಿಗೆ ಉತ್ತಮ ವೇದಿಕೆಯಾಗಲಿದೆ ಎಂದು ಅವರು ಹೇಳಿದರು

ಗೂಗಲ್ ಷ್ಲೇ ಸ್ನೋರ್ನಿಂದ ಉಚಿತವಾಗಿ ಈ ಗ್ರಂಥಾಲಯವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು

ರಾಜ್ಯದಲ್ಲಿ ವಿಪಿಎಲ್ ಪಡಿತರ ಚೀಟಿಯಲ್ಲಿ ಹೆಸರು ನೋಂದಾಯಿಸಲು ಆಧಾರ್ ಕಾರ್ಡ್ ಕಡ್ಡಾಯವಾಗಿದ್ದು ಇದರಿಂದ ಉಂಟಾಗಿರುವ ಸಮಸ್ತ ಪರಿಹಾರಕ್ಷೆ ತ್ರಮಕ್ಕೆಗೊಳ್ಳಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಜಮೀರ್ ಅಷ್ಟದ್ ಖಾನ್ ಹೇಳಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಸುದ್ಲಿಗಾರರೊಂದಿಗೆ ಮಾತನಾಡಿ ಬಿಪಿಎಲ್ ಪಡಿತರ ಚೀಟಗೆ ಆಧಾರ್ ಕಾರ್ಡ್ ಜೋಡಿಸುವ ಅವಧಿ ವಿಸ್ತರಿಸುವ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು

ತಿವಕುಮಾರ್ ವಿರುದ್ದ ವರಮಾನ ತೆರಿಗೆ ಇಲಾಖೆ ಇನ್ನೂ ಒಂದು ದೂರು ದಾಖಲಿಸಿದೆ ಈ ಹಿನ್ನೆಲೆಯಲ್ಲಿ ಆರ್ಥಿಕ ಅಪರಾಧಗಳ ನ್ಯಾಯಾಲಯದ ನ್ಯಾಯಮೂರ್ತಿ ಎಂ

ಯೋಗ ದಿನದ ನಾಲ್ಲನೇ ವರ್ಷಾಚರಣೆ ಅಂಗವಾಗಿ ವಿಶ್ವದೆಲ್ಲೆಡೆ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ

ರಾಜಕಾರಣ ಸೇರಿದಂತೆ ಪಲವಾರು ಮಪತ್ತದ ಕೇತಗಳಲ್ಲಿ ವಂಶ ಪಾರಂಪರ್ತ ಧೋರಣೆಗಳು ಉಂಟಾಗುತ್ತಿದ್ದು ಇದರಿಂದ ಜನಸಾಮಾನ್ನರಿಗೆ ಅವಕಾಶದ ಬಾಗಿಲು ಮುಟ್ಟಿದಂತಾಗುತ್ತದೆ ಎಂದು ಸಂಸದ ವರುಣ್ ಗಾಂಧಿ ಆತಂಕ ವ್ಯಕ್ತಪಡಿಸಿದ್ದಾರೆ ಅವರು ಬೆಂಗಳೂರಿನಲ್ಲಿ ನಿನ್ನೆ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘ ಆಯೋಜಿಸಿದ್ದ ಭಾರತದ ಭವಿಷ್ಯದ ಹಾದಿ ಅವಕಾಶಗಳು ಮತ್ತು ಸವಾಲುಗಳು ವಿಷಯ ಕುರಿತ ಕಾರ್ಯಕ್ರಮದಲ್ಲಿ ಮಾತನಾಡಿ ರಾಜಕೀಯ ವಂಶ ಪಾರಂಪರಿಕ ಧೋರಣೆಗಳನ್ನು ಅನುಸರಿಸುತ್ತಿದೆ ಎಂಬುದು ಎಲ್ಲರಿಗೂ ತಿಳಿದಿದೆ ಪ್ರತಿ ರಾಜ್ಯ ಜಿಲ್ಲೆ ಮತ್ತು ದೇಶದಲ್ಲಿ ಕೆಲ ಕುಟುಂಬಗಳು ತುಂಬಾ ಪ್ರಾಮುಖ್ಯತೆ ಪಡೆದುಕೊಂಡಿವೆ ಇದು ದುರದೃಷ್ಷಕರ ಆದರೆ ಸತ್ಯ ಹೀಗಿರುವಾಗ ಹೆಚ್ಚನ ಜನ ರಾಜಕಾರಣ ಶ್ರವೇತಿಸಲು ಬಾಗಿಲುಗಳನ್ನು ಮುಕ್ತವಾಗಿರಿಸುವುದು ಹೇಗೆ ಎಂದು ಪ್ರಶ್ನಿಸಿದರು ಚಲನಚಿತ್ರರಂಗ ತ್ರೇಡಾ ಸಮುದಾಯ ರಾಜಕಾರಣ ಉದ್ದಮ ಹೀಗೆ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲೂ ಜನಸಾಮಾನ್ನರಿಗೆ ಬಾಗಿಲುಗಳು ಬಂದ್ ಆಗಿವೆ ಎಂದು ಅವರು ವಿಷಾದಿಸಿದರು ಶ್ಶೆಕ್ಷಣಿಕ ರಂಗದಲ್ಲಿ ಸುಧಾರಣೆ ತರುವ ಅಗತ್ಯವಿದ್ದು ಪಿಎಚ್ಡಿ ಸಂಶೋಧನೆಯನ್ನು ಉದ್ಖಮ ಹಾಗೂ ನಾವಿನ್ಣತೆಯೊಂದಿಗೆ ಸಂಪರ್ಕಿಸಬೇಕಾಗಿದೆ ಶಿಕ್ಷಣ ಎಲ್ಲರಿಗೂ ಲಭ್ಯವಾಗುವಂತೆ ನೋಡಿಕೊಳ್ಳಬೇಕಾದ ಅಗತ್ಯವಿದೆ ಎಂದು ಸಂಸದ ವರುಣ್ ಗಾಂಧಿ ಅಭಿಪ್ರಾಯಪಟ್ಟರು

ಚಿಕ್ಕಮಗಳೂರು ದಲ್ಲೆ ಕಡೂರು ತಾಲ್ಲೂಕಿನ ಗಿರಿಯಾಪುರದಲ್ಲಿ ಇಂದು ಪೆಟ್ರೋಲ್ ಟ್ಲಾಂಕರ್ವೊಂದು ಉರುಳಿ ಬಿದ್ದು ಭಾರಿ ಬೆಂಕಿ ಅವಘಡ ಸಂಭವಿಸಿದೆ

ಅಗ್ನಿಶಾಮಕ ದಳದ ಸಿಬ್ಲಂದಿ ಬೆಂಕಿ ನಂದಿಸಲು ಹರಸಾಹಸ ಪಡುತ್ತಿದ್ದಾರೆ

ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿದ್ದಾರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ನಡೆಯುತ್ತಿದೆ

ರೇವಣ್ನ ತಿಳಿಸಿದ್ದಾರೆ ಅವರು ಮಂಗಳೂರಿನಲ್ಲಿಂದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಮಳೆಹಾನಿ ಮತ್ತು ಇಲಾಖ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡುತ್ತಿದ್ದರು ಚಾರ್ಮಡಿ ಫಾಟ್ ಸಂಪಾಜಿ ಫಾಟ್ ಸುಬ್ರಹ್ಮಣ್ಣ ಫಾಟ್ ರಸ್ತೆಗಳ ಸಮಸ್ಥೆಗಳವೆ

ವಿಸ್ತತ ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಅನುದಾನಕಾಗಿ ಕೇಂದ್ರ ಸರ್ಕಾರಕ್ಷೆ ಪ್ರಸ್ತಾವನೆ ಸಲ್ಲಿಸಲಾವುದು ಎಂದರು ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಧಾರಾಕಾರ ಮಳೆಯಾಗುತ್ತಿದೆ ಎರಡು ದಿನಗಳಿಂದ ಬಿಡುವು ನೀಡಿದ್ದ ಮಳೆ ಇಂದು ಸಂಜೆಯಿಂದ ಮತ್ತ ಕೊಡಗಿನಲ್ಲಿ ಬಿರುಸುಗೊಂಡಿದೆ

ಫಟನೆಯಲ್ಲಿ ಮೂರು ಜನರಿಗೆ ಗಂಭೀರ ಗಾಯಗಳಾಗಿದೆ